ಮತದಾರರ ಮನವೊಲಿಕೆಗೆ ಪರಸಾಪಸ ನಡೆಸುತ್ತಿದ್ದಾರೆ ರಾಜ್ಞದ ಬಹುತೇಕ ಕಡೆ ರಣಬಿಸಿಲಿನ ಕಾವನ್ನು ಅಗ್ರ ನಾಯಕರ ಆರೋಪ ಪ್ರತ್ನಾರೋಪಗಳು ಮತ್ತಷ್ಟು ಹೆಚ್ಚಿಸಿವೆ ಮತದಾರರಿಗೆ ಆಮಿಷವೊಡ್ಡಲು ರಾಜಕೀಯ ಪಕ್ಷಗಳು ರಹಸ್ಟವಾಗಿ ನಡೆಸುವ ಕಾರ್ಯಾಚರಣೆಗಳಿಗೆ ಲಗಾಮು ಪಾಕಲು ರಾಜ್ಯ ಚುನಾವಣಾಧಿಕಾರಿಗಳ ಕಚೇರಿ ಕಟ್ಟೆಚ್ಚರ ವಹಿಸಿದೆ ರಾಜ್ಯಾದ್ಯಂತ ಎಲ್ಲಾ ಚುನಾವಣಾ ಚೆಕ್ ಶೋರ್ಸ್ಗಳಲ್ಲಿ ಖಾಸಗಿ ವಾಪನಗಳ ಮೇಲೆ ಅಧಿಕಾರಿಗಳು ನಿಕಟ ನಿಗಾ ಇಟ್ಟದ್ದಾರೆ

ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ಅನುಭವಿ ನಾಯಕರು ಇದ್ದರೂ ತಮ್ನನ್ನು ತಾವೇ ಪ್ರಧಾನಮಂತ್ರಿ ಅಭ್ಯರ್ಥಿ ಎಂದು ಘೋಷಿಸುವ ದುರಹಂಕಾರವನ್ನು ರಾಹುಲ್ ಗಾಂಧಿ ಪ್ರದರ್ತಿಸಿದ್ದಾರೆಂದು ಪ್ರಧಾನಿ ಆರೋಪಿಸಿದರು ಪ್ರಧಾನಮಂತ್ರಿಗಳು ಈಗ ಚಿಕ್ಕಮಗಳೂರಿನಲ್ಲಿ ಬಹಿರಂಗ ಸಭೆಯಲ್ಲಿ ಮಾತನಾಡುತ್ತಿದ್ದು ಈಗ ನಡೆಯಲಿರುವ ಚುನಾವಣೆಯಲ್ಲಿ ನಿಟ್ಟಳ ಬಹುಮತದೊಂದಿಗೆ ಬಿಜೆಪಿ ರಾಜ್ಯದಲ್ಲಿ ಸರ್ಕಾರ ರಚಿಸಲಿದೆ ಕಾಂಗ್ರೆಸ್ಗೆ ಈಗಾಗಲೇ ತನ್ನ ಸೋಲಿನ ವಾಸನೆ ಬರುತ್ತಿರುವುದರಿಂದಲೇ ಅತಂತ್ರ ಫಲಿತಾಂಶದ ಅಪಪ್ರಚಾರ ನಡೆಸುತ್ತಿದೆ ಸಮಾಜವನ್ನು ಒಡೆದು ಆಳುವ ಸಿದ್ದಾಂತದ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದ ಮತದಾರರು ತಕ್ಕ ಪಾಠ ಕಲಿಸಬೇಕು ಎಂದು ಹೇಳಿದರು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಇಂದು ಬೆಂಗಳೂರಿನಲ್ಲಿ ಕಾರ್ಖಾನೆಯ ಮಹಿಳಾ ಸಿಬ್ಬಂದಿಗಳೊಂದಿಗೆ ಸಂವಾದ ನಡೆಸಿದರು

ಕೇಂದ್ರ ಸರ್ಕಾರ ಇದಕ್ಕೆ ಕಾರಣವಾಗಿದೆ

ಕಾಂಗ್ರೆಸ್ ರಾಷ್ಷೀಯ ಅಧ್ಯಕ್ಷರು ಇಂದು ಬೆಂಗಳೂರಿನ ಚಿಕ್ಕಪೇಟೆ ಶಿವಾಜಿನಗರ ಸೇರಿದಂತೆ ವಿವಿಧೆಡೆ ರೋಡ್ ಷೋ ನಡೆಸಲಿದ್ದಾರೆ

ಯಡಿಯೂರಪ್ಪ ನೇತೃತ್ವದ ಸರ್ಕಾರ ರಚನೆಯಾಗುವಲ್ಲಿ ಯಾವುದೇ ಸಂದೇಹವಿಲ್ಲ ಎಂದರು ನಂತರ ಅವರು ತುಮಕೂರಿನಲ್ಲಿ ರೋಡ್ ಷೋ ನಡೆಸಿದರು ಅವರು ಇಂದು ತುಮಕೂರು ಗ್ರಾಮೀಣ ಕುಣಿಗಲ್ ಹಾಗೂ ಬೆಂಗಳೂರಿನಲ್ಲಿ ರೋಡ್ ಷೋಗಳಲ್ಲಿ ಭಾಗವಹಿಸಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಮೈಸೂರಿನ ಚಾಮರಾಜ ಮತ ಕ್ಷೇತ್ರದಲ್ಲಿ ಪ್ರಚಾರ ನಡೆಸಿದರು ರಾಜ್ಯದಲ್ಲಿ ಐದು ವರ್ಷ ಸ್ವಿರವಾದ ಮತ್ತು ಅಭಿದ್ದದ್ದಿ ಪರವಾದ ಸರ್ಕಾರವನ್ನು ನೀಡಿರುವ ಕಾಂಗ್ರೆಸ್ ಪಕ್ಷಕ್ಷೆ ಮತದಾರರ ಆರ್ಶೀವಾದ ಮತ್ತೊಮ್ಗೆ ದೊರೆಯುವ ಬಗ್ಗೆ ತಮಗೆ ಸಂಪೂರ್ಣ ವಿಶ್ವಾಸವಿದೆ ಎಂದರು

ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಬಡಾವಣೆಯಲ್ಲಿ ಮತದಾರರ ನಕಲಿ ಗುರುತಿನ ಚೀಟಿ ಪತ್ತೆ ಪ್ರಕರಣ ಸಂಬಂಧ ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ಪ್ರಕಾಶ್ ಜಾವಡೇಕರ್ ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಟಿ ನಡೆಸಿದರು ನಿಜವಾದ ಮತದಾರರು ಪಕ್ಷಕ್ಕೆ ಮತ ಹಾಕುವುದಿಲ್ಲ ಎಸ್ಟುವುದು ಖಚಿತ ಪಟ್ಟರುವ ಹಿನ್ನೆಲೆಯಲ್ಲಿ ಕಾಂಗೆಸ್ ಸಕಲಿ ಮತದಾರರ ಗುರುತಿನ ಚೀಟಗಳನ್ನು ಸಿದ್ಧಪಡಿಸಿದೆ ಪ್ರಕರಣ ಪತ್ತೆಯಾದ ಅಪಾರ್ಟ್ಮೆಂಟ್ನಲ್ಲಿ ಪ್ರಿಂಟಿಂಗ್ ಮಷಿನ್ ಲ್ಯಾಪ್ಟಾಪ್ಗಳು ಲ್ಯಾಮಿನೇಷನ್ ಮಷಿನ್ ಹಾಲೋಗ್ರ ಮಷಿನ್ ಮೊದಲಾದ ಆಧುನಿಕ ಯಂತ್ರಗಳು ಪತ್ತೆಯಾಗಿರುವುದು ಇದಕ್ಕೆ ನಡೆದಿರುವ ವ್ಯವ್ಯತ ಸಿದ್ದತೆಯನ್ನು ಸಾಬೀತು ಮಾಡಿದೆ ಎಂದು ಅವರು ಹೇಳಿದರು ವಿಷಯ ಕುರಿತಂತೆ ಬಿಜೆಪಿ ಕಾರ್ಯಕರ್ತರಿಗೆ ಮಾಹಿತಿ ಲಭ್ಞವಾದ ಕೂಡಲೇ ಹೊಲೀಸ ಇಲಾಖೆಗೆ ತಿಳಿಸಿದರೂ ಅವರು ತಡವಾಗಿ ಆಗಮಿಸಿದ್ದಾರೆ ಸ್ಥಳದಲ್ಲಿದ್ದ ಉಪಕರಣಗಳನ್ನು ವಶಪಡಿಸಿಕೊಂಡಿದ್ದರೂ ಪ್ರಕರಣ ಬೆಳಕಿಗೆ ಬರುವ ಮೊದಲೇ ಸಾಕಷ್ಟು ನಕಲಿ ವೋಟರ್ ಕಾರ್ಡ್ಗಳ ವಿಲೇವಾರಿಯಾಗಿರಬಹುದು ಎನ್ನುವ ಸಂದೇಹ ಮೂಡುತ್ತಿದೆ ಸಂಬಂಧಪಟ್ಟ ಮನೆಯ ಮಾಲೀಕರನ್ನು ಬಂಧಿಸಬೇಕು ತನಿಬೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ರಾಜರಾಜೇಶ್ವರಿ ನಗರ ಮತಕ್ಷೇತ್ರದಲ್ಲಿ ಚುನಾವಣೆಯನ್ನು ಮುಂದೂಡಬೇಕೆಂದು ಚಾವಡೇಕರ್ ಆಗ್ರಪ ಪಡಿಸಿದರು ಮತ್ತೊಂದೆಡೆ ಪ್ರಕರಣದ ಬಗ್ಗೆತನಿಬೆ ಪ್ರಗತಿಯಲ್ಲಿದ್ದು ಸಂಜೆಯ ವೇಳೆಗೆ ರಾಜ್ಯ ಚುನಾವಣಾ ಆಯೋಗದಿಂದ ಮಹತ್ವದ ನಿರ್ಧಾರ ಪ್ರಕಟವಾಗುವ ಸಾಧ್ಯತೆ ಇದೆ

ಪಕ್ಷದ ವರಿಷ್ಠ ಎಚ್

ದೇವೇಗೌಡ ರಾಜ್ಯಾಧ್ಯಕ್ಷ ಎಚ್

ಕುಮಾರಸ್ವಾಮಿ ರಾಜ್ಯದ ಹಲವೆಡೆ ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ